ಬಿಹಾರದ ಸಸಾರಾಂನಲ್ಲಿಂದು ಬಿಜೆಪಿ ಚುನಾವಣಾ ಪ್ರಚಾರ ಸಭೆಯನ್ನುದ್ದೇತಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಿದರು ಪ್ರಧಾನಮಂತ್ರಿಯವರ ಮೊದಲ ಬಿಹಾರ ಚುನಾವಣಾ ಪ್ರಚಾರ ಭಾಷಣ ಇದಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ನರೇಂದ್ರ ಮೋದಿ ರಾಜ್ಞವನ್ನು ಬಡತನಕ್ಕೆ ತಲ್ಲರುವ ಇತಿಹಾಸ ಹೊಂದಿರುವವರಿಗೆ ಬಿಹಾರ ರಾಜ್ಞದ ಜನತೆ ಅವಕಾಶ ನೀಡುವುದಿಲ್ಲ ಅಭಿವೃದ್ದಿ ಪಥದಲ್ಲಿ ಸಾಗಿರುವ ರಾಜ್ಯದ ಮೇಲೆ ಈ ಹಿಂದೆ ಆಡಳಿತ ನಡೆಸಿದವರು ಮತ್ತೆ ಸ್ನಾರ್ಥಕ್ಕಾಗಿ ಕಣ್ಣೆಟ್ಟದ್ದಾರೆ ಈ ಹಿಂದೆ ರಾಜ್ಯದಲ್ಲಿ ಹದಗೆಟ್ಟದ್ದ ಕಾನೂನು ಸುವ್ಲವಸ್ಥೆ ಮತ್ತು ಭ್ರಷ್ಲಾಚಾರವನ್ನು ಬಿಹಾರದ ಜನತೆ ಎಂದಿಗೂ ಮರೆಯುವುದಿಲ್ಲ ರಾಜ್ಯದಲ್ಲಿ ಅಭಿವೃದ್ಲಿ ಕಾರ್ಯಗಳು ಮತ್ತಪ್ಲ ಚುರುಕುಗೊಂಡು ಅನುಷ್ಠಾನಗೊಳ್ಳಲು ಜನರು ಮತ್ತೊಮ್ನೆ ರಾಷ್ಲೀಯ ಪ್ರಜಾಸತ್ತಾತ್ತಕ ಒಕ್ಕೂಟ ಎನ್ಡಿಎ ಪರವಾಗಿ ಮತ ನೀಡಬೇಕು ಎಂದು ಮನವಿ ಮಾಡಿದರು

ಆದರೆ ಸರ್ಕಾರ ತನ್ನ ತೀರ್ಮಾನದಲ್ಲಿ ದ್ವಢವಾಗಿದೆ ಪ್ರತಿಪಕ್ಷಗಳು ಕೃಷಿ ಸಂಬಂಧಿತ ಕಾನೂನುಗಳ ಕುರಿತು ಜನರನ್ನು ದಾರಿ ತಪ್ಪಿಸುತ್ತಿವೆ ಕನಿಷ್ನ ದೆಂಬಲ ದೆಲೆ ಮತ್ತು ಮಂಡಿಗಳು ಮುಂದುವರಿಯಲಿವೆ ಪ್ರತಿಪಕ್ಷಗಳು ದಲ್ಲಾಳಿಗಳನ್ನು ಕಾಪಾಡಲು ಬಯಸಿವೆ ಎಂದರು ಗಯಾದಲ್ಲಿ ಇದೀಗ ಚುನಾವಣಾ ಪ್ರಚಾರ ಸಭೆಯನ್ನುದ್ಗೇತಿಸಿ ನರೇಂದ್ರ ಮೋದಿ ಮಾತನಾಡುತ್ತಿದ್ಗಾರೆ ಬಳಿಕ ಅವರು ಬಾಗಲ್ಪುರದಲ್ಲೂ ಬಿಜೆಪಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಲೊಳ್ಲಲಿದ್ದಾರೆ ಈ ಮಧ್ಯೆ ಪಾಟ್ಯಾದಲ್ಲಿಂದು ಸುಧಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಹಾಗೂ ಬಿಜೆಪಿ ಹಿರಿಯ ನಾಯಕ ರವಿಶಂಕರ್ ಪ್ರಸಾದ್ ಬಿಹಾರದಲ್ಲಿ ಮತ್ತೊಮ್ನೆ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎ ಸರ್ಕಾರ ರಚನೆಯಾಗಲಿದೆ ಕೇಂದ್ರದ ನೆರವಿನೊಂದಿಗೆ ಬಿಹಾರ ಜನತೆಗೆ ಕೋವಿಡ್ ಲಸಿಕೆಯನ್ನು ಉಚಿತವಾಗಿ ವಿತರಿಸಲಿದೆ ಎಂದರು ಏತನ್ನದ್ಲೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕೂಡ ಬಿಹಾರದಲ್ಲಿಂದು ಚುನಾವಣಾ ಪ್ರಚಾರ ನಡೆಸಲಿದ್ದು ನವಾಡಾ ಮತ್ತು ಭಾಗಲ್ದುರ್ ಜೆಲೆಗಳಲಿ ಭಾಷಣ ಮಾಡಲಿದಾರೆ ಬಹುಜನ ಸಮಾಜವಾದಿ ಪಕ್ಷದ ವರಿಷ್ಠೆ ಮಾಯಾವತಿ ಸಹ ಕೈಮೂರ್ ನಲ್ಲಿ ಚುನಾವಣಾ ಭಾಷಣ ಮಾಡಲಿದ್ದಾರೆ

ಈ ಮಧ್ಯೆ ಮೂರು ಮತ್ತು ಅಂತಿಮ ಪಂತದ ಚುನಾವಣೆಗೆ ಅಭ್ಲರ್ಥಿಗಳು ಸಲ್ಲಿಸಿರುವ ನಾಮಪತ್ರ ಹಿಂಪಡೆಯಲು ಇಂದು ಕಡೆಯ ದಿನವಾಗಿದೆ ಸಿಬಿಎಸ್ಇ

ಈ ಕಂಪ್ಲೂಟರ್ ಅಷ್ಟಿಕೇಷನ್ ಡೇಟಾ ಬೇಸ್ನಲ್ಲಿ ಈಗಾಗಲೇ ಸಂಗ್ರಹವಾಗಿರುವ ಡಿಜೆಟಲ್ ಚಿತ್ರದೊಂದಿಗೆ ಮಾನವ ಮುಖವನ್ನು ಹೊಂದಿಸುವುದು ಕಂಪ್ಲೂಟರ್ ಮತ್ತು ಮಾನವ ಸಂವಾದ ಮೌಖಿಕ ಚಿಹೈಗಳನ್ನು ಗುರುತಿಸುವುದು ಅದೇ ರೀತಿ ಸಿಬಿಎಸ್ಇ ಪ್ರವೇಶ ಪತ್ರದಲ್ಲಿ ಈಗಾಗಲೇ ಸಂಗ್ರಹವಾಗಿರುವ ಭಾವಚಿತ್ರದೊಂದಿಗೆ ವಿದ್ವಾರ್ಥಿಯ ನೈಜ ಚಿತ್ರವನ್ನು ಹೊಂದಿಸಲಾಗುವುದು ಒಮ್ನೆ ಇದು ಯಶಸ್ವಿಯಾದರೆ ಸರ್ಟಿಫಿಕೇಟನ್ನು ವಿದ್ಲಾರ್ಥಿ ಇ ಮೇಲ್ ಮಾಡಲಾಗುವುದು

ಮಾರ್ಕ್ಷೀಟ್ ಪಾಸ್ ಮತ್ತು ಮೈಗ್ರೇಷನ್ ಸರ್ಟಿಫಿಕೇಟ್ ವೀಕ್ಷಿಸಲು ವಿದ್ಯಾರ್ಥಿ ಇದನ್ನು ತೆರೆಯಬಹುದಾಗಿದೆ ಅತ್ಲಾಧುನಿಕವಾದ ಈ ಫೇಸ್ ಮ್ಲಾಚಿಂಗ್ ಸೌಲಭ್ಣ ವಿದೇತಿ ವಿದ್ಲಾರ್ಥಿಗಳಿಗೆ ಹಾಗೂ ಆಧಾರ್ಕಾರ್ಡ್ ಅಥವಾ ತಪ್ಪಾದ ಮೊಬ್ಲೆಲ್ ಸಂಜ್ಲೆಗಳ ಕಾರಣ ಡಿಜಿ ಲಾಕರ್ ಖಾತೆ ತೆರೆಯಲು ಸಾಧ್ಯವಾಗದವರಿಗೆ ಬಹಳಷ್ಟು ನೆರವಾಗಲಿದೆ

ಇಂದು ಆರೋಗ್ಲ ಶಿಕ್ಷಣ ಸಾರಿಗೆ ಮತ್ತು ಇತರ ಇಲಾಖೆಗಳೊಂದಿಗೆ ಸಭೆ ನಡೆಸಿದ ನಂತರ ಉನ್ನತ ಶಿಕ್ಷಣ ಸಚಿವ ಡಾ

ಎನ್

ಕಾಲೇಜಿಗೆ ಹಾಜರಾಗುವುದು ಇಲ್ಲವೇ ಆನ್ಲೈನ್ ತರಗತಿಗೆ ಹಾಜರಾಗುವ ಆಯ್ಲೆಯನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ ಎಂದು ಹೇಳಿದ್ದಾರೆ

ಮುಖಗವಸು ಧರಿಸದ ಸಾರ್ವಜನಿಕರ ಬಳಿ ಹೋಗಿ ಅವರಿಗೆ ದಂಡ ವಿಧಿಸುವ ಬದಲು ಉಚಿತ ಮುಖಗವಸು ನೀಡುವ ಮೂಲಕ ಕೊರೋನಾ ಬಗ್ಗೆ ದಾವಣಗೆರೆ ಪೊಲೀಸರು ಜಾಗೃತಿ ಮೂಡಿಸುತ್ತಿದ್ದಾರೆ ಈ ಕುರಿತು ಡಿವ್ನೆಎಸ್ಪಿ ತಾಮ್ರಧ್ನಜ ಆಕಾಶವಾಣಿಯೊಂದಿಗೆ ಮಾತನಾಡಿದ್ದಾರೆ

ಕಳೆದ ಜನವರಿಯಲ್ಲಿ ಪುಣೆಯ ಪ್ರಯೋಗಾಲಯವೊಂದರಲ್ಲಿ ಕೇವಲ ಒಂದು ಪರೀಕ್ಷೆ ನಡೆಸಲಾಗಿತ್ತು

ಕೇಂದ್ರ ಸರ್ಕಾರದ ಪರೀಕ್ಷೆ ಪತ್ತೆ ಮತ್ತು ಚಿಕಿತ್ಸೆ ಕಾರ್ಯತಂತ್ರದಿಂದ ಹೆಚ್ಚನ ಚೇತರಿಕೆ ಶ್ರಮಾಣ ಮತ್ತು ಸಾವಿನ ಸಂಖ್ಯೆ ಇಳಮುಖಕ್ಕೆ ಕಾರಣವಾಗಿದೆ

ಇದು ಜಾಗತಿಕವಾಗಿ ಅತಿ ಕಡಿಮೆ ಪ್ರಮಾಣವಾಗಿದೆ

ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲೂ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ

ಕರ್ನಾಟಕದ ದಕ್ಷಿಣ ಭಾಗ ಮಲೆನಾಡು ಹಾಗೂ ಕರಾವಳಿ ಜಲ್ಲೆಗಳಲ್ಲಿ ಇನ್ನೂ ಎರಡು ಮೂರು ದಿನಗಳ ಕಾಲ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಪವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ